ರಾಜ್ಞದ ಮಳೆ ಹಾಗೂ ನೆರೆ ಪೀಡಿತ ಜಿಲ್ಲೆಗಳಿಗೆ ನೂತನ ಸಚಿವರುಗಳ ಭೇಟ ಪರಿಹಾರ ಮತ್ತು ಪುನರ್ವಸತಿ ಕಾರ್ಯಗಳ ಖುದ್ದು ಪರಿಶೀಲನೆ ರಾಜ್ಞದ ಬರ ಹಾಗೂ ನೆರೆ ಕೇಂದ್ರದ ತಾಂತ್ರಿಕ ತಂಡದ ವರದಿ ಆಧರಿಸಿ ಸಮರ್ಪಕ ಪರಿಹಾರ ನಿರ್ಮಲಾ ಸೀತಾರಾಮನೆ ಹೇಳಿಕೆ

ಈಗಾಗಲೇ ಅನರ್ಹ ಶಾಸಕರ ಪೈಕಿ ಕೆಲವರು ದಿಲ್ಲಿಯಲ್ಲಿ ಬೀಡುಬಿಟ್ಟದ್ದು ಶಾಸಕ ಸ್ಥಾನಕ್ಕೆ ರಾಜನಾಮೆ ನೀಡುವ ಮುನ್ನ ತಮಗೆ ನೀಡಿದ್ದ ಭರವಸೆಯಂತೆ ಶ್ರಮುಖ ಖಾತೆಗಳನ್ನು ಮೀಸಲಿಡಬೇಕಿರುವ ಬಗ್ಗೆ ಬಿಜೆಪಿ ವರಿಷ್ಠರೊಂದಿಗೆ ಚರ್ಚಿಸಲು ಮುಂದಾಗಿದ್ದಾರೆ ಅನರ್ಹ ಶಾಸಕರ ಬೇಡಿಕೆ ಹಾಗೂ ನೂತನ ಸಚಿವರಿಗೆ ಖಾತೆ ಹಂಚಿಕೆ ವಿಚಾರಗಳ ಕುರಿತು ಯಡಿಯೂರಪ್ಪ ಅವರು ಬಿಜೆಪಿ ರಾಷ್ವೀಯ ಅಧ್ಯಕ್ಷ ಅಮಿತ್ ಶಾ ಮತ್ತಿತರರನ್ನು ಭೇಟ ಮಾಡಿ ಚರ್ಚಿಸುವ ಸಾಧ್ಯತೆಗಳವೆ ಎಂದು ಉನ್ನತ ಮೂಲಗಳನ್ನು ಉಲ್ಲೇಖಿಸಿ ಸುದ್ದಿ ಸಂಸ್ಥೆ ವರದಿ ಮಾಡಿದೆ ರಾಜ್ಯದ ವಿವಿಧ ನೆರೆ ಪೀಡಿತ ಜಿಲ್ಲೆಗಳಿಗೆ ನೂತನ ಸಚಿವರು ಭೇಟ ನೀಡಿ ತುರ್ತು ಪರಿಹಾರ ಮತ್ತು ಪುನರ್ವಸತಿ ಕಾರ್ಯಗಳ ಬಗ್ಗೆ ಖುದ್ದಾಗಿ ಪರಿಶೀಲಿಸಿದ್ದಾರೆ ಕೊಪ್ಪಳ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಸಭೆ ನಡೆಸಿದ ಸಚಿವ ಸಿ

ಪಾಟೀಲ ಕೊಪ್ಪಳ ಜಿಲ್ಲೆಯಲ್ಲಿ ಸಂಭವಿಸಿದ ನೆರೆ ಹಾವಳಿ ಪರಿಹಾರ ಕಾರ್ಯಗಳಲ್ಲಿ ಅಧಿಕಾರಿಗಳು ಜವಾಬ್ದಾರಿಯಿಂದ ಕರ್ತವ್ಯ ನಿರ್ವಹಿಸಬೇಕು ಎಂದು ಸೂಚಿಸಿದರು ತುಂಗಭದ್ರಾ ಜಲಾಶಯದ ಎಡದಂಡೆ ಕಾಲುವೆಯ ಸ್ಲೂಸ್ ಗೇಟ್ನ ಸಮರ್ಪಕ ನಿರ್ವಹಣೆಗೆ ಆದ್ಯತೆ ನೀಡುವಂತೆ ಜೆಲ್ಲಾಧಿಕಾರಿಗೆ ತಿಳಿಸಿದ್ದಾಗಿ ಅವರು ಹೇಳಿದರು ನಂತರ ಪಂಪಾವನಕ್ಕೆ ಭೇಟಿ ನೀಡಿ ವೀಕ್ಷಿಸಿದರು ರಾಜ್ಯದಲ್ಲಿ ಅತಿವೃಷ್ಠಿ ಮತ್ತು ನೆರೆ ಹಾವಳಿ ಸಮೀಕ್ಷೆಗೆ ಶೀಘು ಕೇಂದ್ರ ತಂಡ ಆಗಮಿಸಲಿದ್ದು ವರದಿ ಸಲ್ಲಿಕೆ ಬಳಿಕ ಹೆಚ್ಚಿನ ಅನುದಾನ ದೊರೆಯುವ ನಿರೀಕ್ಷೆ ಇದೆ ಎಂದು ಸಚಿವ ಶ್ರೀರಾಮುಲು ತಿಳಿಸಿದ್ದಾರೆ ರಾಯಚೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಭತ್ತಕ್ಷೆ ವಿಮೆ ನೀಡುವ ಕುರಿತಂತೆ ಇರುವ ತಾಂತ್ರಿಕ ಸಮಸ್ಯೆ ನಿವಾರಿಸುವ ಸಂಬಂಧ ಕೇಂದ್ರಕ್ಕೆ ಮನವಿ ಮಾಡುವುದಾಗಿ ಹೇಳಿದರು ಮತ್ತೊಬ್ಬ ಸಚಿವ ಆರ್

ನಂತರ ಅವರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನೀಡುತ್ತಿರುವ ಸವಲತ್ತುಗಳನ್ನು ನೆರೆ ಸಂತ್ರಸ್ತರಿಗೆ ತಲುಪಿಸುವ ಕಾರ್ಯವನ್ನು ಅಧಿಕಾರಿಗಳು ಪರಿಣಾಮಕಾರಿಯಾಗಿ ಮಾಡಬೇಕು ನಿರ್ಲಕ್ಷ್ಯ ತೋರುವ ಅಧಿಕಾರಿಗಳ ವಿರುದ್ಧ ತ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಚಾಮರಾಜನಗರ ಜಿಲ್ಲೆಯ ವಿವಿಧ ಪ್ರದೇಶಗಳಿಗೆ ಭೇಟಿ ನೀಡಿದ್ದ ಸಚಿವ ವಿ ಸೋಮಣ್ಣ

ಹಾಸನ ಜಿಲ್ಲೆಯ ನೆರೆಪೀಡಿತ ಪ್ರದೇಶಗಳಿಗೆ ಸಚಿವರಾದ ಸಿ ಟಿ ರವಿ ಮತ್ತು ಜೆ

ಸಚಿವ ಜಗದೀಶ ಶೆಟ್ಟರ್ ಅವರು ಉತ್ತರ ಕನ್ನಡ ಜಿಲ್ಲೆಯ ನೆರೆ ಪೀಡಿತ ಪ್ರದೇಶಗಳಿಗೆ ಭೇಟ ನೀಡಿ ಪರಿಹಾರ ಕಾರ್ಯಾಚರಣೆ ಪರಿಶೀಲಿಸಿದರು ಮತ್ತೋರ್ವ ಸಚಿವ ಲಕ್ಷ್ಮಣ ಸವದಿ ಅವರು ಬೆಳಗಾವಿಯಲ್ಲಿ ತಡರಾತ್ರಿ ಜಿಲ್ಲಾಡಳಿತದೊಂದಿಗೆ ಸಭೆ ನಡೆಸಿ ಮಳೆ ಹಾಗೂ ಪ್ರವಾಹದ ಪರಿಹಾರ ಕಾರ್ಯಗಳ ಪ್ರಗತಿ ಪರಿಶೀಲನೆ ಮಾಡಿದರು ಮುಖ್ಯಮಂತ್ರಿಗಳ ನೆರೆ ಪರಿಹಾರ ನಿಧಿಗೆ ಖಾಸಗಿ ಸಂಘ ಸಂಸ್ಥೆಗಳು

ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿಯವರನ್ನು ಭೇಟ ಮಾಡಿದ ಮಂಗಳೂರು ರಿಫೈನರಿ ಹಾಗೂ ಪೆಟ್ರೊ ಕೆಮಿಕಲ್ಲ್ ಲಿಮಿಟೆಡ್ ವ್ದವಸ್ಥಾಪಕ ನಿರ್ದೇಶಕ ಎಂ

ಉತ್ತರ ಕರ್ನಾಟಕದ ಪ್ರವಾಹ ಪೀಡಿತ ಸಂತ್ರಸ್ತರ ನೆರವಿಗಾಗಿ ರಾಜ್ಯ ಪೊಲೀಸ್ ಇಲಾಖೆ ಪಿಎಸ್ಐಗಿಂತ ಮೇಲಿನ ಹುದ್ದೆಯ ಅಧಿಕಾರಿಗಳಿಂದ ಒಂದು ದಿನದ ವೇತನವನ್ನು ದೇಣಿಗೆ ರೂಪದಲ್ಲಿ ನೀಡಲು ನಿರ್ಧರಿಸಿದೆ ಎಂದು ಪೊಲೀಸ್ ಮಹಾನಿರ್ದೇಶಕಿ ನೀಲಮಣಿ ರಾಜು ತಿಳಿಸಿದ್ದಾರೆ

ರವೀಂದ್ರ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ಜಿಲ್ಲಾಧಿಕಾರಿ ಮೂಲಕ ಹಸ್ತಾಂತರಿಸಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆ ಪ್ರಾಕೃತಿಕ ವಿಕೋಪದಿಂದ ತತ್ತರಿಸಿದ್ದು ಈ ಭಾಗದ ಜನ ಮತ್ತೆ ಬದುಕು ಕಟ್ಟಕೊಳ್ಳಲು ಅಗತ್ಯ ನೆರವನ್ನು ಶೀಘ ಒದಗಿಸಲಾಗುವುದು ಎಂದು ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಹೇಳಿದ್ದಾರೆ ಮಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಳೆ ವಿಕೋಪದಿಂದ ಪೈರು ನಾಶವಾಗಿದೆ ನೂರಾರು ಮನೆಗಳು ಕೊಟ್ಟಿ ಹೋಗಿವೆ ಸರ್ಕಾರ ಜನರ ಪರವಾಗಿ ನಿಲ್ಲಲು ಬದ್ಧವಾಗಿದೆ ಮುಖ್ಯಮಂತ್ರಿಗಳು ಈ ನಿಟ್ಟನಲ್ಲಿ ಸ್ಪಷ್ಟ ಸೂಚನೆ ನೀಡಿದ್ದಾರೆ ಎಂದರು ಸ್ಕಾರ್ಟ್ ಸಿಟಿಯಡಿ ಮಂಗಳೂರನ್ನು ಅಭಿವೃದ್ದಿ ಪಡಿಸುವುದು ಸಮುದ್ರ ಕೊರೆತ ತಡೆಗೆ ವಿಶೇಷ ಒತ್ತು ನೀಡುವುದು ಮೀನುಗಾರಿಕೆ ಮತ್ತು ಚೆಂಪಲ್ ಟೂರಿಸಂಗೆ ಉತ್ತೇಜನ ನೀಡಲಾಗುವುದು ಎಂದು ತಿಳಿಸಿದರು ಸುವರ್ಣ ತ್ರಿಭುಜ ದೋಣಿ ಮುಳುಗಡೆಯಾಗಿ ಪ್ರಾಣ ತೆತ್ತವರ ಕುಟುಂಬಗಳಿಗೆ ಪೂರ್ಣ ಪ್ರಮಾಣದ ನೆರವು ಒದಗಿಸಲು ಕೇಂದ್ರಕ್ಷೆ ಶಿಫಾರಸು ಮಾಡಲಾಗುವುದು ಎಂದು ಕೋಟ ಶ್ರೀನಿವಾಸ ಪೂಜಾರಿ ನುಡಿದರು ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ರಾಜ್ಯದಲ್ಲಿನ ಬರ ಹಾಗೂ ನೆರೆ ಪೀಡಿತ ಪ್ರದೇಶಗಳಲ್ಲಿ ಕೇಂದ್ರದ ತಾಂತ್ರಿಕ ವರ್ಗ ನೀಡಿರುವ ವರದಿ ಆಧರಿಸಿ ಮೇಲೆ ಪರಿಹಾರ ಫೋಷಿಸಲಾಗುವುದು ಎಂದು ಕೇಂದ್ರ ಹಣಕಾಸು ಖಾತೆ ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ಮೈಸೂರಿನಲ್ಲಿ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ ಕರ್ನಾಟಕ ಸೇರಿದಂತೆ ಇತರೆ ನೆರೆ ಪೀಡಿತ ರಾಜ್ಜಗಳಗೆ ಈಗಾಗಲೇ ಭೇಟಿ ನೀಡಿದ್ದು ಅಧ್ಯಯನ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದೇವೆ ತಮ್ಮ ವರದಿ ಆಧರಿಸಿ ಪ್ರಧಾನಮಂತ್ರಿ ಸಚಿವಾಲಯ ಸೂಕ್ತ ತೀರ್ಮಾನ ಕೈಗೊಳ್ಳುವ ಸಾಧ್ಯತೆ ಇದೆ ಎಂದು ಹೇಳಿದರು ಸದ್ಯದಲ್ಲೇ ಕೇಂದ್ರದ ಮತ್ತೊಂದು ತಂಡ ರಾಜ್ಯಕ್ಷೆ ಭೇಟಿ ನೀಡಿ ಪರಿತೀಲಿಸಿ ವರದಿ ನೀಡಲಿದೆ ಅದಾದ ನಂತರ ಪರಿಹಾರದ ಮೊತ್ತವನ್ನು ಘೋಷಿಸಲಾಗುವುದು ಎಂದರು

ಸ್ಥಳೀಯ ಮಟ್ಟದಲ್ಲಿ ಯಾವುದೇ ದಿಷಧ ಕೊರತೆ ನೀಗಿಸಲು ಸ್ಟೇಟ್ ಡ್ರಗ್ಲ್ ಲಾಜಿಸ್ಟಿಕ್ಸ್ ಆಂಡ್ ವೇರ್ ಹೌಸಿಂಗ್ ಸೊಸಾಯಿಟ ಸಮರೋಪಾದಿಯಲ್ಲಿ ಕ್ರಮ ಕೈಗೊಂಡಿದೆ ಎಂದು ಹೆಚ್ಚುವರಿ ನಿರ್ದೇಶಕ ಸಿ ನಾಗರಾಜ ತಿಳಿಸಿದ್ದಾರೆ

ದಿಷಧಿಗಳ ಕೊರತೆ ಇಲ್ಲ ಸಕಾಲಿಕವಾಗಿ ದಿಷಧಿಗಳು ತಲುಪುವಂತೆ ಸಿದ್ದತೆ ಕೈಗೊಳ್ಳಲಾಗಿದೆ ಎಂದು ಪ್ರಕಟಣೆಯಲ್ಲಿ ಮಾಹಿತಿ ನೀಡಿದ್ದಾರೆ

ಸಂಪ್ರದಾಯದಂತೆ ಸಚಿವರಾದ ಆರ್ ಅಶೋಕ್ ಹಾಗೂ ವಿ ಸೋಮಣ್ಣ ಪೂಜೆ ನೆರವೇರಿಸಿ ಗಜ ತಂಡವನ್ನು ಬೀಳ್ಕೊಟ್ಟರು

ಪ್ರಚಲಿತ ಬೆಳವಣಿಗೆಗಳು ಸೇರಿದಂತೆ ಹಲವು ಮಹತ್ವದ ವಿಷಯಗಳ ಬಗ್ಗೆ ತಮ್ಮ ವಿಚಾರಗಳನ್ನು ದೇಶದ ಜನತೆಯೊಂದಿಗೆ ಅವರು ವಿನಿಮಯ ಮಾಡಿಕೊಳ್ಳಲಿದ್ದಾರೆ

ದೂರದರ್ಶನ ಹಾಗೂ ಆಕಾಶವಾಣಿಯ ಎಲ್ಲ ವಾಹಿನಿಗಳಲ್ಲಿ ಮನ್ ಕಿ ಬಾತ್ ಬಿತ್ತರವಾಗಲಿದೆ

ಧಾರವಾಡದ ಸೃಜನಾ ರಂಗಮಂದಿರದಳ್ಲಿ ಹುಬ್ಬಳ್ಳಿಯ ಸಾಹಿತ್ಯ ಭಂಡಾರ ನಾಡಿದ್ದು

ಹಿರಿಯ ವಿದ್ವಾಂಸರು ವಿಶೇಷ ಉಪನ್ಯಾಸಗಳನ್ನು ಪ್ರಸ್ತುತ ಪಡಿಸಲಿದ್ದಾರೆ

ಶಿಷ್ಟರ ರಕ್ಷಣೆಯ ಬಾಲ ಕೃಷ್ಣನನ್ನು ಪೂಜಿಸುವ ದಿನವಾದ ಇಂದು ನಾಡಿನ ಸಂಕಷ್ಟಗಳು ನೀಗಿ ಸಮೃದ್ದಿ ನೆಲೆಸಲಿ ಎಂದು ಗಣ್ಣರು ಶುಭಾಶಯ ಕೋರಿದ್ದಾರೆ

ರಾಜ್ಯದ ಮಳೆ ಹಾಗೂ ನೆರೆ ಪೀಡಿತ ಜಿಲ್ಲೆಗಳಿಗೆ ನೂತನ ಸಚಿವರುಗಳ ಭೇಟ ಪರಿಹಾರ ಮತ್ತು ಪುನರ್ವಸತಿ ಕಾರ್ಯಗಳ ಖುದ್ದು ಪರಿಶೀಲನೆ ರಾಜ್ಯದ ಬರ ಹಾಗೂ ನೆರೆ ಕೇಂದ್ರದ ತಾಂತ್ರಿಕ ತಂಡದ ವರದಿ ಆಧರಿಸಿ ಸಮರ್ಪಕ ಪರಿಹಾರ ನಿರ್ಮಲಾ ಸೀತಾರಾಮನ್ ಹೇಳಿಕೆ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು